ಜುಲೈನಿಂದ ಈ ತುಟ್ಟಭತ್ತ ಸರ್ಕಾರಿ ನೌಕರರಿಗೆ ಲಭ್ಲವಾಗಲಿದೆ ಕಾಶ್ಮೀರದಲ್ಲಿರುವ ಕಾಶ್ಮೀರಿ ಪಂಡಿತರು ಪುನಃ ಸ್ವಸ್ಥಾನಕ್ಕೆ ವಾಪಾಸ್ ಆದಲ್ಲಿ ಅವರ ಕುಟುಂಬಕ್ಕೆ ಪರಿಹಾರ ಪ್ಯಾಕೇಜ್ ಅನ್ನು ನೀಡಲು ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ ಎಂದು ವಾರ್ತಾ ಸಚಿವರು ಹೇಳಿದರು

ದೇಶದ ಯಾವುದೇ ಭಾಗದಲ್ಲಿ ಸ್ಥಳಾಂತರಗೊಂಡಿದ್ದರೂ ಪುನಃ ಕಾಶ್ನೀರದಲ್ಲಿ ವಾಸವಾಗಲು ಮುಂದೆ ಬಂದಲ್ಲಿ ಅವರಿಗೆ ಈ ಪರಿಹಾರ ದೊರೆಯಲಿದೆ

ಪ್ರತಿ ನಾಲ್ಲು ತಿಂಗಳಿಗೊಮ್ನೆ ರೈತ ಸಮುದಾಯಕ್ಕೆ ನೇರವಾಗಿ ಎರಡು ಸಾವಿರ ರೂಪಾಯಿಯನ್ನು ಅವರ ಖಾತೆಗೆ ಜಮಾ ಮಾಡಲಾಗುವುದು ಎಂದು ಅವರು ತಿಳಿಸಿದರು ರೇಡಿಯೋ ಮತ್ತು ಟೆಲಿವಿಷನ್ ವಲಯಗಳಲ್ಲಿ ದೇಶೀಯ ಮತ್ತು ವಿದೇಶಗಳ ಪ್ರಸಾರ ಮಾಡುವ ಕಾರ್ಯಕ್ರಮಕ್ಕೆ ಒಡಂಬಡಿಕೆ ಮಾಡಿಕೊಳ್ಳಲು ತೀರ್ಮಾನಿಸಲಾಯಿತು ಎಂದರು ಆಧುನಿಕ ತಂತ್ರಜ್ಞಾನ ಮೂಲಕ ಉತ್ತಮ ಸೌಲಭ್ಞಗಳನ್ನು ಒದಗಿಸಲು ವಿದೇಶಿ ಪ್ರಸಾರ ಸಂಸ್ಥೆಗಳು ಮುಂದೆ ಬಂದಿರುವ ಹಿನ್ನೆಲೆಯಲ್ಲಿ ಭಾರತ ಈ ಕುರಿತಂತೆ ಒಪ್ಪಂದ ಮಾಡಿಕೊಳ್ಳಲು ಸಂಪುಟ ಒಪ್ಪಿಗೆ ನೀಡಿತು ಎಂದರು ದೂರದರ್ಶನ ಮತ್ತು ಆಕಾಶವಾಣಿಯ ಪ್ರಸಾರ ಸೇವೆಯನ್ನು ಹೆಚ್ಚಿಸುವುದರ ಜೊತೆಗೆ ಉತ್ತಮ ಗುಣಮಟ್ಟದ ಕಾರ್ಯಕ್ರಮಗಳನ್ನು ನೀಡಲು ಈ ಒಡಂಬಡಿಕೆ ಸಹಕಾರಿಯಾಗಲಿದೆ ಎಂದರು ರಾಷ್ಟೀಯ ಆರೋಗ್ಟ ಮಿಷನ್ ಯೋಜನೆನಡಿ ಮಹಿಳೆಯರ ಸಬಲೀಕರಣ ಕಾರ್ಯಕ್ರಮ ಶಿಶು ಮರಣ ಸಂಖ್ಡೆ ಕಡಿಮೆ ಮಾಡುವುದು ಸೇರಿದಂತೆ ಹಲವು ಪ್ರಮುಖ ಯೋಜನೆಗಳನ್ನು ಜನಸಾಮಾನ್ಚರಿಗೆ ತಲುಪಿಸುವ ಉದ್ದೇಶದಿಂದ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದರು

ಜೋಶಿ ರಾಸಾಯನಿಕ ಶಾಸ್ತ ವಿಷಯದಲ್ಲಿ ವಿಶೇಷ ಸಂಶೋಧನೆ ಮಾಡಿರುವ ಮೂವರು ಹಿರಿಯ ವಿಜ್ವಾನಿಗಳಿಗೆ ಪ್ರತಿಷ್ಠಿತ ನೊಬೆಲ್ ಪ್ರಶಸ್ತಿಯನ್ನು ಪ್ರಕಟಿಸಲಾಗಿದೆ ಕಾರು ಮೊಬೈಲ್ ಮೋನ್ಗಳು ಸೇರಿದಂತೆ ಹಲವು ಉಪಕರಣಗಳ ಬ್ಯಾಟರಿ ಅವಧಿಯನ್ನು ಹೆಚ್ಚಿಸುವ ಲೀಥಿಯಂ ಅಯಾನ್ ಬ್ಹಾಟರಿ ಸಂಶೋಧನೆಗಾಗಿ ಟೆಕ್ಸ್ ವಿಶ್ವವಿದ್ವಾಲಯದ ಜಾನ್ ಬಿ ಗುಡನೋ ನ್ಯೂಯಾರ್ಕ್ ವಿಶ್ವವಿದ್ಯಾಲಯದ ಸ್ವ್ಯಾನ್ಲಿ ವಿಟಿಂಗ್ ಹ್ಯಾಮ್ ಮತ್ತು ಜಪಾನ್ನ ಮೈಜೋ ವಿಶ್ವವಿದ್ಯಾಲಯದ ಅಕೀರಾ ಯೋಶಿನೋ ಅವರನ್ನು ಪ್ರಶಸ್ತಿಗಾಗಿ ಆಯ್ತೆ ಮಾಡಲಾಗಿದೆ ಎಂದು ಸ್ಟಾಕ್ಹೋಂನಲ್ಲಿಂದು ಪ್ರಕಟಸಲಾಗಿದೆ

ಜೋಶಿ ಥೈಲ್ಯಾಂಡ್ನ ವಿದೇತಾಂಗ ಸಚಿವ ಡಾನ್ ಪ್ರಮುದ್ವಿನೈ ಅವರು ಮೂರು ದಿನಗಳ ಭೇಟಗಾಗಿ ಇಂದು ರಾತ್ರಿ ನವದೆಹಲಿಗೆ ಆಗಮಿಸಲಿದ್ದಾರೆ ನಾಳೆ ವಿದೇಶಾಂಗ ಸಚಿವ ಎಸ್